ಶ್ರೀನಗರದಲ್ಲಿ ಗೃಹ ಬಂಧನದಲ್ಲಿರುವ ನ್ಯಾಷನಲ್ ಕಾನ್ವರೆನ್ಸ್ ಅಧ್ಯಕ್ಷ ಫಾರುಕ್ ಅಬ್ದುಲ್ಲಾ

ಮಹಾರಾಷ್ಟ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನ

ಬಿಜೆಪಿ ಶಿವಸೇನಾ ಮತ್ತು ಎನ್ಸಿಟಿ ಪಕ್ಷಗಳಿಂದ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿ ಳಿದಿದ್ದಾರೆ ಬಂಡಾಯ ಅಭ್ಯರ್ಥಿಗಳನ್ನು ಮನವೊಲಿಸುವ ಕಸರತ್ತು ನಡೆಯುತ್ತಿದೆ ಟಿಕೆಟ್ ವಂಚಿತ ಅಭ್ಯರ್ಥಿಗಳು ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ

ಹರಿಯಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ರಾಷ್ತೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪ್ರಚಾರ ನಡೆಸಲಿದ್ದಾರೆ

ಶ್ರೀನಗರದಲ್ಲಿ ಗೃಹ ಬಂಧನದಲ್ಲಿರುವ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರುಕ್ ಅಬ್ದುಲ್ಲಾ ಮತ್ತು ಉಪಾಧ್ಯಕ್ಷ ಓಮರ್ ಅಬ್ದುಲ್ಲಾ ಅವರನ್ನು ಪಕ್ಷದ ಜಮ್ಮು ಪ್ರಾಂತ್ಯದ ನಿಯೋಗ ಇಂದು ಭೇಟಿ ಮಾದಿ ಮಾತುಕತೆ ನಡೆಸಿತು

ಕಾಶ್ಮೀರ ಕಣಿವೆಯ ಪ್ರಸಕ್ತ ರಾಜಕೀಯ ಪರಿಸ್ತಿತಿ ಮುಂಬರುವ ಸ್ಥಳೀಯ ಚುನಾವಣೆ ಮತ್ತು ಇತರೆ ವಿಷಯಗಳ ಕುರಿತು ನಿಯೋಗ ಉಭಯ ನಾಯಕರ ಜೊತೆ ಮಾತುಕತೆ ನಡೆಸಿತು ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕಿಸ್ತಾನ ಪಡೆಗಳು ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಗುಂಡು ಮತ್ತು ಶೆಲ್ ದಾಳಿ ನಡೆಸಿವೆ ಕತುವಾ ಜಿಲ್ಲೆಯ ಹಿರಾ ನಗರ್ ವಲಯದ ಅಂತಾರಾಷ್ಟೀಯ ಗಡಿ ಮತ್ತು ಪೂಂಚ್ ಜಿಲ್ಲೆಯ ದಿಗ್ವಾರ್ ಪ್ರದೇಶದ ಗದಿ ನಿಯಂತ್ರಣ ರೇಖೆ ಮತ್ತು ರಜೌರಿ ಜಿಲ್ಲೆಯ ನೌಶೇರಾ ಮತ್ತು ಲಾಮ್ ಪ್ರದೇಶದಲ್ಲಿ ನಿನ್ನೆ ಗುಂಡಿನ ದಾಳಿ ನಡೆದಿದೆ ಆದರೆ ಯಾವುದೇ ಅನಾಹುತ ಸಂಭವಿಸಿಲ್ಲ ಪಾಕ್ ಪಡೆಗಳ ಅಪ್ರಚೋದಿತ ದಾಳಿಗೆ ಭಾರತೀಯ ಸೇನಾ ಪಡೆಗಳು ಕೆಲವು ತಾಸು ಕಾಲ ನಿರಂತರ ಪ್ರತ್ಯುತ್ತರ ನೀಡಿವೆ ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ನಡೆಸುವ ಮೂಲಕ ಉಗ್ರರನ್ನು ಭಾರತೀಯ ಗಡಿಯೊಳಕ್ಕೆ ಕಳಿಸಲು ಪಾಕಿಸ್ತಾನ ಯತ್ತಿಸುತ್ತಿದೆ ಎಂದು ಜಮ್ಮು ಕಾಶ್ಮೀರ ಡಿಜಿಪಿ ದಿಲ್ಲಾಗ್ ಸಿಂಗ್ ತಿಳಿಸಿದ್ದಾರೆ ಹಿರಾ ನಗರ ವಲಯದ ಮನ್ಯಾರಿ ಮತ್ತು ಚಾದ್ವಾಲ್ ಪ್ರದೇಶಗಳ ಮೇಲೂ ಪಾಕ್ ಪಡೆಗಳು ದಾಳಿ ನಡೆಸಿವೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಬಿಹಾರದಲ್ಲಿ ಸುರಿದ ಭಾರಿ ಮಳೆ ಮತ್ತು ಪ್ರವಾಹ ಕಾಣಿಸಿಕೊಂಡ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಪಣಗೊಂಡಿವೆ

ಪಾಟ್ನಾದ ತಗ್ಗು ಪ್ರದೇಶಗಳಲ್ಲಿ ಇನ್ನೂ ನೀರು ತುಂಬಿಕೊಂಡಿದೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ರಾಜ್ಯ ಸರ್ಕಾರ ವೈದ್ಯರನ್ನು ನಿಯೋಜಿಸಿದೆ

ಪಾಟ್ನಾ ಗಯಾ ಮತ್ತು ಭಕ್ತಿಹಾರ್ ಪುರ್ ರಾಜಗಿರ್ ಮಾರ್ಗದ ರೈಲು ಸಂಚಾರ ಪುನರಾರಂಭವಾಗಿದೆ ಮುಂಬೈನ ಆರೇ ಕಾಲೋನಿಯಲ್ಲಿ ಮರಗಳನ್ನು ಕತ್ತರಿಸಬಾರದು ಯಥಾಸ್ಥಿತಿ ಕಾಪಾದಬೇಕು ಎಂದು ಸುಪ್ರೀಂ ಕೋರ್ಟ್ ಇಂದು ಮಹಾರಾಷ್ಟ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಿರುವುದರಿಂದ ಯಾವುದೇ ಮರಗಳನ್ನು ಕಡಿಯದೆ ಯಥಾಸ್ತಿತಿ ಕಾಪಾಡಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ ಅಲ್ಲದೇ ಕೇಂದ್ರ ಪರಿಸರ ಸಚಿವಾಲಯವನ್ನು ಪ್ರತಿವಾದಿಯಾಗಿ ಸೇರಿಸಿಕೊಳ್ಳಬೇಕು ಎಂದು ಅದು ತಿಳಿಸಿದೆ

ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ಸಂಸ್ಡೆ ಟಿಎಸ್ಆರ್ಟಿಸಿ ನೌಕರರು ನಡೆಸುತ್ತಿರುವ ಮುಷ್ಕರಕ್ಕೆ ಅಲ್ಲಿನ ರಾಜ್ಯ ಸರ್ಕಾರ ತೀವ್ರ ವಿರೋಧ ಹೊರಹಾಕಿದೆ ಮುಷ್ಕರನಿರತ ಸಂಘಟನೆಗಳ ಮುಖಂಡರ ಜೊತೆ ಮಾತುಕತೆ ನಡೆಸುವ ಪ್ರಶ್ನೆಯೇ ಇಲ್ಲ ಎಂದು ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ತಮ್ಮ ಬಿಗಿ ನಿಲುವು ಪ್ರಕಟಿಸಿದ್ದಾರೆ ಹೈದರಾಬಾದ್ನಲ್ಲಿ ನಿನ್ನೆ ಸಂಜೆ ನಡೆದ ಉನ್ನತ ಮಟ್ವದ ಸಭೆಯಲ್ಲಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಈ ವಿಷಯ ತಿಳಿಸಿದರು ರಾಜ್ಯ ಸರ್ಕಾರ ವಿಧಿಸಿದ್ದ ಗಡುವಿನೊಳಗೆ ಕರ್ತವ್ಯಕ್ಕೆ ಮರಳದ ನೌಕರರನ್ನು ಸೇವೆಗೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ವಷ್ವಪಡಿಸಿದರು

ಸಾರಿಗೆ ನಿಗಮವನ್ನು ಸರ್ಕಾರದಲ್ಲಿ ವಿಲೀನಗೊಳಿಸಬೇಕು ಎಂದು ಒತ್ತಾಯಿಸಿ ಅವರು ಮುಷ್ನ ರ ನಡೆಸುತ್ತಿದ್ದಾರೆ

ನಾಳೆ ಅವರು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮಕ್ರಾನ್ ಅವರನ್ನು ಭೇಟಿಯಾಗಲಿದ್ದಾರೆ ನಂತರ ರಾಜನಾಥ್ ಸಿಂಗ್ ಅವರು ರಫೇಲ್ ಯುದ್ದ ವಿಮಾನ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ರಫೇಲ್ ವಿಮಾನಗಳಿಗೆ ವಿಜಯದಶಮಿಯ ಶಾಸ್ತ್ರ ಪೂಜೆ ನೆರವೇರಿಸಲಿರುವ ರಕ್ಷಣಾ ಸಚಿವರು ನಂತರ ರಫೇಲ್ ವಿಮಾನದಲ್ಲಿ ಹಾರಾಟ ನಡೆಸಲಿದ್ದಾರೆ ಫ್ರಾನ್ಸ್ ಸರ್ಕಾರದ ಸಶಸ್ತ್ರ ಪಡೆಗಳ ಸಚಿವರ ಜೊತೆ ರಾಜನಾಥ್ ಸಿಂಗ್ ವಾರ್ಷಿಕ ರಕ್ಷಣಾ ಮಾತುಕತೆ ನಡೆಸಲಿದ್ದಾರೆ ಫ್ರಾನ್ಸ್ನ ರಕ್ಷಣಾ ಉದ್ಯಮದ ಸಿಇಒ ಗಳ ಜೊತೆ ಸಂವಾದ ನಡೆಸುವ ಕಾರ್ಯಕ್ರಮ ನಿಗದಿಯಗಿದ್ದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ರಾಜನಾಥ್ ಸಿಂಗ್ ಆಹ್ಲಾನ ನೀಡಲಿದ್ದಾರೆ

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ರಾಷ್ವೀಯ ವಿದ್ಯುನ್ಮಾನ ಮೌಲ್ಯಮಾಪನ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ ತೆರಿಗೆದಾರರಿಗೆ ಉತ್ತಮ ಸೇವೆ ಒದಗಿಸಲು ಮತ್ತು ಉದ್ಯಮ ವ್ಯವಹಾರಗಳನ್ನು ಸುಲಭವಾಗಿ ನಡೆಸಲು ಈ ಕೇಂದ್ರವು ನೆರವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಡಿಜಿಟಲ್ ಇಂಡಿಯಾ ಮುನ್ನೋಟಕ್ನೆ ಪೂರಕವಾಗಿ ಈ ಕೇಂದ್ರವು ಕಾರ್ಯ ನಿರ್ವಹಿಸಲಿದ್ದು ತೆರಿಗೆದಾರರು ಮತ್ತು ತೆರಿಗೆ ಅಧಿಕಾರಿಗಳ ಮುಖಾಮುಖಿ ಮಾತುಕತೆಯನ್ನು ನಿಯಂತ್ರಿಸಲಿದೆ ತೆರಿಗೆದಾರರ ಕುಂದು ಕೊರತೆಗಳನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ ತೆರಿಗೆದಾರರ ನೋಂದಾಯಿತ ಇ ಮೇಲ್ ಅಥವಾ ಖಾತೆಗಳಿಗೆ ನೇರವಾಗಿ ಸೂಚನಾ ಪತ್ರಗಳು ಎಸ್ಎಮ್ಎಸ್ ಮೂಲಕ ರವಾನೆಯಾಗಲಿವೆ ಅಸ್ಟಾಂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಅಜಯ್ ಲಂಬಾ ಪ್ರಮಾಣ ವಚನ ಸ್ವೀಕರಿಸಿದರು ಗುವಾಹತಿಯ ರಾಜಭವನದಲ್ಲಿಂದು ರಾಜ್ಯಪಾಲ ಪ್ರೊಥೆಸರ್ ಜಗದೀಶ್ ಮುಖಿ ಅವರು ಗೋಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ದೇಶಾದ್ಯಂತ ಇಂದು ಮಹಾನವಮಿ ಅಥವಾ ದುರ್ಗ ನವಮಿಯನ್ನು ಸಂಭ್ರಮ ಸಡಗರ ಮತ್ತು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮಹಿಶಾಸುರ ಮರ್ದಿನಿ ದುರ್ಗೆಯನ್ನು ಇಂದು ಪೂಜಿಸಲಾಗುತ್ತದೆ ದುಷ್ನ ಶಿಕ್ಷಣ ಶಿಷ್ಟ ರಕ್ಷಣ ಈ ಹಬ್ಬದ ಸಂದೇಶವಾಗಿದೆ

ಅಲ್ಲದೆ ಐವರು ಉಗ್ರರನ್ನು ಬಂಧಿಸಲಾಗಿದೆ ನಾಗರಿಕರ ಮೇಲೆ ನಡೆಸಿರುವ ಈ ದಾಳಿಯಲ್ಲಿ ಪಾಲ್ಲೊಂಡಿದ್ದ ಇನ್ನುಳಿದ ಉಗ್ರರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಪೊಲೀಸ್ ವಕ್ತಾರ ಜಾನ್ ಬಾಸ್ಗೊ ಕಬೇರ ತಿಳಿಸಿದ್ದಾರೆ ಮಾರಿಷಸ್ ಸಂಸತ್ತನ್ನು ವಿಸರ್ಜಿಸಲಾಗಿದ್ದು ಮುಂದಿನ ತಿಂಗಳು ಚುನಾವಣೆ ನಡೆಯಲಿದೆ ಪ್ರಧಾನಮಂತ್ರಿ ಪ್ರವಿಂದ್ ಕುಮಾರ್ ಜುಗ್ನಾಥ್ ಅವರು ವಿಡಿಯೋ ಸಂದೇಶದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಮೂವ್ಮೆಂಚ್ ಸೋಷಿಯಲಿಸ್ವ್ ಮಿಲಿಟೆಂಟ್ ಪಕ್ಷದ ನಾಯಕರಾಗಿರುವ ಜುಗ್ನಾಥ್ ಪ್ರಧಾನಿ ಹುದ್ದೆ ಜೊತೆಗೆ ಹಣಕಾಸು ಖಾತೆಯನ್ನು ನಿರ್ವಹಿಸುತ್ತಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ ಒಲವು ಹೊಂದಿದ್ದಾರೆ